ಜೆಇಇ ಮತ್ತು ನೀಟ್ ಪರೀಕ್ಷೆಗಳು ನಿಗದಿಯಂತೆ ಮುಂದಿನ ತಿಂಗಳು ಪರೀಕ್ಷಾ ಕೇಂದ್ರಗಳ ಸಂಖ್ಯೆ ಗಣನೀಯ ಹೆಚ್ಚಳ

ಇಂದು ಮಹಿಳಾ ಸಮಾನತೆ ದಿನ ಮಹಿಳೆಯರ ಸಬಲೀಕರಣಕ್ಕೆ ಸರ್ಕಾರ ಬದ್ದ ಪ್ರಕಾಶ್ ಜಾವಡೇಕರ್ ದೇಶದಲ್ಲಿ ಕೊರೋನಾ ಸಕ್ರಿಯ ಪ್ರಕರಣಗಳಿಗಿಂತ ಗುಣಮುಖರ ಸಂಖ್ಯೆ ಮೂರೂವರೆ ಪಟ್ಟು ಹೆಚ್ಚಳ

ದೇಶಾದ್ಯಂತ ಹೆದ್ದಾರಿಗಳ ಟೋಲ್ ಪ್ಲಾಜಾಗಳಲ್ಲಿ ಯಾವುದೇ ವಿನಾಯಿತಿ ಪಡೆಯಲು ವಾಹನ ಚಾಲಕರಿಗೆ ಫಾಸ್ಸ್ ಟ್ಲಾಗ್ ಅಳವಡಿಕೆಯನ್ನು ಕಡ್ಡಾಯಗೊಳಿಸಲಾಗಿದೆ ರಾಷ್ಲೀಯ ಹೆದ್ದಾರಿಗಳಲ್ಲಿ ಸುಗಮ ಸಂಚಾರ ಬಾತರಿಗೆ ಮತ್ತು ಡಿಜಿಟಲ್ ಪಾವತಿ ವ್ಯವಸ್ಥೆಗೆ ಉತ್ತೇಜನ ನೀಡುವ ಉದ್ಗೇಶದಿಂದ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ

ಸೂಚತ ವಿನಾಯಿತಿ ಪಡೆಯುವ ವಿಧಾನವನ್ನು ಟೋಲ್ ಪ್ಲಾಜಾಗಳಲ್ಲಿ ಸ್ವಯಂ ಚಾಲಿತಗೊಳಿಸಲಾಗಿದೆ ಎಂದು ಕೂಡ ಸಚಿವಾಲಯ ಮಾಹಿತಿ ನೀಡಿದೆ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ರಾಷ್ಷೀಯ ಪರೀಕ್ಷಾ ಸಂಸ್ವೆ ಎನ್ಟಎ ನಡೆಸುವ ಜೆಇಇ ಮೇನ್ಸ್ ಹಾಗೂ ನೀಟ್ ಯುಜಿ ಪರೀಕ್ಷೆಗಳನ್ನು ಪೂರ್ವನಿಗದಿಯಂತೆ ಬರುವ ತಿಂಗಳು ನಡೆಸಲಾಗುತ್ತಿದ್ದು ಕೊರೋನಾ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಪರೀಕ್ಷಾ ಕೇಂದ್ರಗಳ ಸಂಚ್ನೆಯನ್ನು ಗಣನೀಯವಾಗಿ ಹೆಚ್ಚಸಲಾಗಿದೆ ಪರೀಕ್ಷೆಯ ವೇಳೆ ವಿದ್ವಾರ್ಥಿಗಳು ಸುರಕ್ಷಿತ ಅಂತರ ಪಾಲಿಸಲು ಅನುಕೂಲವಾಗುವಂತೆ

ಈ ವರ್ಷ ಅಂದಾಜು ಎಂಟೂವರೆ ಲಕ್ಷ ಆಕಾಂಕ್ಷಗಳು ಚೆಇಇ ಮುಖ್ಯ ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ

ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಸೂಕ್ತ ಸುರಕ್ಷತಾ ವ್ಯವಸ್ಥೆಗಳು ಸಜ್ಲಾಗಿವೆ ಪರೀಕ್ಷಾ ಅವಧಿಯಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ್ರಮಗಳನ್ನು ಕುರಿತಂತೆ ಪ್ರತಿ ವಿದ್ಯಾರ್ಥಿಗೂ ವಿವರ ಮಾರ್ಗಸೂಚಿಯನ್ನು ನೀಡಲಾಗಿದೆ

ಕೊರೋನಾ ಸಾಂಕಾಮಿಕದ ಹಿನೈಲೆಯಲ್ಲಿ ದೇಶವಾಪಿ ವಿಧಿಸಲಾಗಿದ್ದ ಲಾಕ್ಡೌನ್ ಅವಧಿಯಲ್ಲಿ ಮಹಾತ್ಗಾಂಧಿ ರಾಷ್ಷೀಯ ಗಾಮೀಣ ಉದ್ಲೋಗ ಬಾತರಿ ಯೋಜನೆ ಮನ್ರೇಗಾ ಕಾರ್ಮಿಕರ ಸರಾಸರಿ ಆದಾಯವನ್ನು ದುಪ್ಪಟ್ನುಗೊಳಿಸಲಾಗಿದೆ ಎಂದು ಸಂಶೋಧನಾತ್ತಕ ಅಧ್ಯಯನಗಳ ಮೂಲಕ ಸರ್ಕಾರದ ನೀತಿ ನಿರೂಪಣೆಗಳಿಗೆ ಸಲಹೆ ನೀಡುವ ಭಾರತೀಯ ಸಂಶ್ಲೆ ಕ್ರಿಸಿಲ್ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ

ಈ ಒಟ್ಟು ಮೊತ್ತದ ಅರ್ಧದಷ್ಟು ನಿಧಿಯನ್ನು ಈ ವರ್ಷದ ವಿಪ್ರಿಲ್ನಿಂದ ಜುಲೈ ಅವಧಿಯಲ್ಲಿ ಬಳಕೆ ಮಾಡಲಾಗಿದೆ ಎಂದು ಕೂಡ ತ್ರಿಸಿಲ್ ವರದಿಯಲ್ಲಿ ವಿವರಿಸಲಾಗಿದೆ ಮನ್ರೇಗಾ ಯೋಜನೆಯಡಿ ಪ್ರತಿಯೊಂದು ಗ್ರಾಮೀಣ ಕುಟುಂಬಗಳ ವಯಸ್ತ ಸದಸ್ನರಿಗೆ ಕನಿಷ್ಠ ಒಂದು ನೂರು ದಿನಗಳ ಕೆಲಸ ನೀಡಿಕೆಯನ್ನು ಸರ್ಕಾರ ಕಡ್ಡಾಯ ಮಾಡಿದೆ

ಈ ಅವಧಿಯಲ್ಲಿ ರಾಜ್ಞಾದ್ಯಂತ ಎಲ್ಲ ಮಾದರಿಯ ಮೆರವಣಿಗೆ ಮತ್ತು ಸ್ತಬ್ಲ ಚಿತ್ರಗಳ ಪ್ರದರ್ಶನವನ್ನು ನಿರ್ಬಂಧಿಸಲಾಗಿದೆ ಈ ಅವಧಿಯಲ್ಲಿ ರಾಜ್ಯದ ಯಾವುದೇ ಸ್ಥಳದಲ್ಲೂ ಐದಕ್ಕಿಂತ ಹೆಚ್ಚು ಮಂದಿ ಗುಂಪು ಸೇರುವಂತಿಲ್ಲ ಎಂದೂ ಕೂಡ ನಿರ್ದೇಶಿಸಲಾಗಿದೆ ಇಂದು ಮಹಿಳಾ ಸಮಾನತೆ ದಿನ ಎಲ್ಲ ರಂಗಗಳಲ್ಲೂ ಮಹಿಳೆಯರಿಗೆ ಸಮಾನ ಅವಕಾಶಗಳು ದೊರೆಯಜೇಕು ಎನ್ನುವ ಬಗ್ಗೆ ಸಮಾಜದಲ್ಲಿ ಜಾಗ್ಗತಿ ಮತ್ತು ಕಳಕಳ ರೂಪಿಸುವ ಉದ್ಗೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ

ಅಮೆರಿಕಾದಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕು ದೊರಕಿಸೊಡುವ ನಿಟ್ಟನಲ್ಲಿ

ಮಹಿಳಾ ದಿನದ ಅಂಗವಾಗಿ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಮಹಿಳಾ ಸಮುದಾಯಕ್ಕೆ ಶುಭಾಶಯ ತಿಳಿಸಿದ್ದಾರೆ ಮಹಿಳೆಯರ ಘನತೆ ಭದ್ರತೆ ಸಬಲೀಕರಣ ಸೇರಿದಂತೆ ಅವರಿಗೆ ಸಮಾನ ಅವಕಾಶ ಕಲ್ಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ಅವರು ಟ್ಲೀಟ್ ಮಾಡಿದ್ದಾರೆ ಭಾರತದಲ್ಲಿ ಕೊರೋನಾದಿಂದ ಗುಣವಾದವರ ಸಂಖ್ಯೆ ಸ್ಕ್ರಿಯ ಪ್ರಕರಣಗಳಿಗಿಂತ ಮೂರೂವರೆ ಪಟ್ನು ಹೆಚ್ಲಾಗಿದೆ

ಗುಣಮುಖರಾಗುವವರ ಪ್ರಮಾಣದಲ್ಲಿ ಸತತವಾಗಿ ಹೆಚ್ಚಳ ಕಂಡುಬಂದಿದ್ದು

ಕಾಶ್ನೀರದ ಸುಪ್ರಸಿದ್ದ ಕೇಸರಿಯ ಮಾರಾಟಕ್ಕೆ ಉತ್ತೇಜನ ನೀಡುವ ಸಲುವಾಗಿ ಜಮ್ನು ಮತ್ತು ಕಾಶ್ನೀರ ಕೇಂದ್ರಾಡಳತ ಪ್ರದೇಶದ ಕೈಷಿ ಇಲಾಖೆ ವಿದ್ದುನ್ನಾನ ಪರಾಜು ವ್ಯವಸ್ಥೆಗೆ ಚಾಲನೆ ನೀಡಿದೆ ಭೌಗೋಳಿಕ ಮಾನ್ನತೆ ಅಂದರೆ ಜಿಐ ಟ್ನಾಗ್ ಹೊಂದಿರುವ ಉತ್ತಷ್ಷ ಗುಣಮಟ್ಟದ ಕೇಸರಿ ವಹಿವಾಟಿಗೆ ಈ ಆನ್ಲೈನ್ ವ್ಯವಸ್ಥೆಯಿಂದ ಅನುಕೂಲವಾಗಲಿದೆ ಭಾರತ ಅಂತಾರಾಷ್ಷೀಯ ಕಾತ್ನೀರ ಕೇಸರಿ ವಹಿವಾಟು ಕೇಂದ್ರದಡಿ ಈ ಪರಾಜು ವ್ಷವಸ್ಥೆ ಕಾರ್ಯನಿರ್ವಹಿಸುವುದು ಗ್ರಾಪಕರಿಗೆ ಅತ್ತುತ್ತಮ ಗುಣಮಟ್ಟದ ಕೇಸರಿಯ ಲಭ್ಯತೆ ಖಾತರಿಗಾಗಿ ಈ ತ್ರಮಕ್ಕೆಗೊಳ್ಲಲಾಗಿದೆ ಕಾಶ್ನೀರ ಕಣಿವೆಯ ಕೇಸರಿ ಕೃಷಿಕರು ಮತ್ತು ಭಾರತೀಯ ಗ್ರಾಹಕರು ಈ ಹರಾಜು ವೇದಿಕೆಗೆ ನೋಂದಾಯಿಸಿಕೊಳ್ಳಬಹುದು

ಗಡಿಯಾಚೆಯಿಂದ ಭಯೋತ್ಸಾದನೆಗೆ ಕುಮಕ್ಕು ನೀಡುವ ದೇಶ ಈಗ ತಾನೇ ಬಲಿಪಶು ಎಂಬ ಮುಖವಾದ ಹಾಕಿಕೊಳ್ಳಲು ಯತ್ತಿಸುತ್ತಿದೆ ಎಂದು ಭಾರತ ಹೇಳದೆ ದಶಕಗಳ ಕಾಲದಿಂದ ಗಡಿಯಾಚೆಗಿನ ಭಯೋತ್ಪಾದನೆಗೆ ತಾನು ಗುರಿಯಾಗಿರುವುದಾಗಿ ಪಾಕಿಸ್ತಾನ ಹೇಳಿಕೊಳ್ಳುತ್ತಿರುವುದು ಶುದ್ದ ಸುಳ್ಳು ಸುಳ್ಳನ್ನು ನೂರು ಬಾರಿ ಹೇಳಿದರೂ ಅದು ಸತ್ಯವಾಗುವುದಿಲ್ಲ ಎಂದು ಭಾರತ ಹೇಳಿದೆ ಭಯೋತ್ವಾದನಾ ಕೃತ್ಯಗಳಿಂದ ಅಂತಾರಾಷ್ಷೀಯ ಶಾಂತಿ ಮತ್ತು ಭದ್ರತೆಗೆ ಎದುರಾಗಿರುವ ಬೆದರಿಕೆ ಕುರಿತ ಮಹಾ ಕಾರ್ನದರ್ಶಿಯವರ ವರದಿ ಬಗೆಗಿನ ಭದ್ರತಾ ಸಮಿತಿ ಚರ್ಚೆಯಲ್ಲಿ ವಿಶ್ವ ಸಂಸ್ಥೆಯಲ್ಲಿನ ತನ್ನ ರಾಯಭಾರಿ ಮುನಿರ್ ಆಕ್ರಮ್ ಹೇಳಕೆ ನೀಡಿದ್ಗಾರೆಂದು ಪಾಕಿಸ್ತಾನ ಮಿಷನ್ ಸುಳ್ಲ ಪ್ರಚಾರ ಮಾಡಿದೆ ಎಂದು ಭಾರತದ ಖಾಯಂ ಮಿಷನ್ ಹೇಳಿದೆ ಮಂಡಳಿಯ ಸದಸ್ನವಲ್ಲದ ದೇಶಗಳಿಗೆ ಭದ್ರತಾ ಸಮಿತಿ ಸಭೆ ಮುಕ್ತವಾಗಿಲ್ಲ ಹೀಗಿರುವಾಗ ಪಾಕಿಸ್ತಾನದ ಪ್ರತಿನಿಧಿ ಹೇಗೆ ಈ ಹೇಳಕೆ ನೀಡಿದ್ದಾರೆ ಎಂಬುದು ಅರ್ಥವಾಗದು ಎಂದು ವಿಶ್ವಸಂಶ್ಲೆಯಲ್ಲಿನ ಭಾರತದ ಮಿಷನ್ ಟ್ಟಟರ್ನಲ್ಲಿ ಪ್ರತ್ನಿಸಿದೆ ಪಾಕಿಸ್ತಾನದ ಸುಳ್ಳನ ಸರಮಾಲೆಯ ಐದು ಬೃಹತ್ ಸುಳ್ಳುಗಳು ಈಗ ಜಗಜ್ಲಾಹೀರಾಗಿವೆ ಎಂದು ಭಾರತ ಹೇಳಿದೆ ವಿಷ್ವ ಆರೋಗ್ಯ ಸಂಸ್ಥೆ ಆಫ್ರಿಕಾವನ್ನು ಪೊಲೀಯೋ ಮುಕ್ತವೆಂದು ಘೋಷಿಸಿದೆ ವಿಶ್ವದಾದ್ಯಂತ ಪರಡಿರುವ ಈ ಭಯಾನಕ ರೋಗವನ್ನು ನಿರ್ಮೂಲನೆ ಮಾಡುವ ದಶಕಗಳ ಹೋರಾಟದ ಹಾದಿಯಲ್ಲಿ ಇದೊಂದು ಮೈಲುಗಲ್ಲಾಗಿದೆ

ರೋಸ್ಗಾನ ಫಾಂಬನ್ ಲೇಖ್ ಅಫ್ರಿಕಾಗೆ ಇದೊಂದು ಐತಿಹಾಸಿಕ ದಿನವೆಂದು ಹೇಳದ್ದಾರೆ ಮುಂದಿನ ಐದು ದಿನಗಳಲ್ಲಿ ಪೂರ್ವ ಉತ್ತರ ಹಾಗೂ ಮಧ್ಯಭಾರತದಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಒಡಿತಾದಲ್ಲಿ ಇಂದು ಹಾಗೂ ಛತ್ತೀಸ್ಗಢದಲ್ಲಿ ನಾಳೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಬಂಗಾಳಕೊಲ್ಲಿಯ ಉತ್ತರ ಭಾಗದಲ್ಲಿ ಕಡಿಮೆ ಒತ್ತಡದ ಪರಿಣಾಮ ಉಂಟಾಗಿರುವ ಚಂಡಮಾರುತ ಪಶ್ಚಿಮ ಹಾಗೂ ವಾಯವ್ಯ ಪ್ರದೇಶದತ್ತ ಮುನ್ನುಗ್ಗುತ್ತಿರುವ ಕಾರಣ ಒಡಿಶಾ ಹಾಗೂ ಛತ್ತೀಷ್ಗಢದಲ್ಲಿ ರೆಡ್ ಅಲರ್ಟ್ ಫೋಷಿಸಲಾಗಿದೆ ರಾಷ್ಲ ರಾಜಧಾನಿ ದೆಹಲಿಯಲ್ಲಿ ಮುಂದಿನ ಮೂರು ದಿನಗಳ ಕಾಲ ಸಾಧಾರಣದಿಂದ ಭಾರೀ ಮಳೆಯಾಗಬಹುದೆಂದು ಹವಾಮಾನ ಇಲಾಖೆ ತಿಳಿಸಿದೆ